ಕೈಲಾಸ ಮಾನಸ ಸರೋವರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಉದ್ವಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ವಿಶಾಖಪಟ್ಟಣಂನ ರಾಸಾಯನಿಕ ಘಟಕದಲ್ಲಿ ಮತ್ತೊಮ್ನೆ ಅನಿಲ ಸೋರಿಕೆಯಾಗಿದೆ ಎಂಬ ವರದಿಗಳನ್ನು ತಳ್ಳಿ ಪಾಕಿರುವ ಕೇಂದ್ರ ಗ್ಲಪ ಸಜಿವಾಲಯ

ನವದೆಪಲಿಯ ನಿಜಾಮುದ್ದೀನ್ ಮರ್ಖಜ್ ಮಹೀದಿಯಲ್ಲಿ ನಡೆದ ತಬ್ಲಫಿ ಜಮಾತ್ ಸಭೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರು ತಪಾಸಣೆಗೆ ಒಳಗಾಗಬೇಕು

ದೇಶದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಬರುವ ಜೂನ್ ಜುಲೈನಲ್ಲಿ ಗರಿಷ್ಠ ಮಟ್ಟಕ್ಕೆ ಹೋಗಲಿದೆ ಎಂದು ಏಮ್ಸ ನಿರ್ದೇಶಕ ಡಾ ರಂದೀಪ್ ಗುಲೇರಿಯಾ ಎಚ್ಚರಿಸಿದ್ದಾರೆ

ವೈರಸ್ ವಿರುದ್ಧ ಮುನೈಜ್ವರಿಕೆ ಕ್ರಮ ಸಾಮಾಜಕ ಅಂತರ ಕಾಪಾಡಿಕೊಳ್ಳುವುದು ಆತ್ವುತ್ತಮ ಪರಿಪಾರ ಎಂದರು ಕೊರೋನಾ ಬೇಗ ಕೊನೆಗೊಳ್ಳುವುದಿಲ್ಲ ಹೀಗಾಗಿ ನಾವು ವೈರಸ್ ನೊಂದಿಗೆ ಬದಕಲು ಕಲಿಯಬೇಕಾಗಿದೆ ಎಂದು ರಂದೀಪ್ ಗುಲೇರಿಯಾ ಪೇಳಿದ್ದಾರೆ

ಈ ಪ್ರಯಾಣಿಕರಲ್ಲಿ ಮಕ್ಕಳು

ಈ ಪ್ರಯಾಣಿಕರನ್ನು ನಿಗಧಿತ ಕ್ವಾರಂಟೈನ್ ಕೇಂದ್ರಗಳಿಗೆ ಸಾಗಿಸಲು ಜಿಲ್ಲಾಡಳಿತ ವ್ಯಾಪಕವಾದ ಸಾರಿಗೆ ವ್ಯವಸ್ಥೆಯನ್ನು ಕೈಗೊಂಡಿದೆ

ವಲಸೆ ಕಾರ್ಮಿಕರು ಪ್ರಕಿಪಕ್ಷ ನಾಯಕರು ಪಾಗೂ ನಾಗರಿಕ ಹೋರಾಟಗಾರರ ತೀವ್ರ ಒತ್ತಡದಿಂದಾಗಿ ತ್ರಮಿಕ್ ವಿಶೇಷ ರೈಲುಗಳನ್ನು ಮತ್ತ ಆರಂಭಿಸಲು ಕರ್ನಾಟಕ ಸರಕಾರ ನಿರ್ಧರಿಸಿದೆ

ಈ ಸಂಬಂಧ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೊಲೀಸ್ ಮಹಾನಿರ್ದೇಶಕರು ಹಾಗೂ ರೈಲ್ವೆ ವಿಭಾಗೀಯ ಮಟ್ಟದ ಮ್ಯಾನೇಜರ್ ಗಳು ಪಾಲ್ಗೊಂಡಿದ್ದರು ವಿಶೇಷ ರೈಲುಗಳ ಓಡಾಟವನ್ನು ಪುನರ್ ಆರಂಭಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಈಗಾಗಲೇ ಮುಖ್ಯಮಂತ್ರಿ ವಿಎಸ್ ಯಡಿಯೂರಪ್ಪ ಸಂಬಂಧಿತ ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ ವಲಸೆ ಕಾರ್ಮಿಕರನ್ನು ಕರ್ನಾಟಕದಿಂದ ಕಳುಹಿಸುವ ನಿರ್ಧಾರಕ್ಕೆ ಈಗಾಗಲೇ ಸಮ್ದಿ ಸಿಕ್ಕಿದೆ

ಕರ್ಮಾಡ್ ಮೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಈ ಅವಘಡದಲ್ಲಿ ಇತರ ಇಬ್ಬರು ಗಾಯಗೊಂಡಿದ್ದಾರೆ ಮಧ್ಯ ಮಹಾರಾಷ್ಟರ ಜಲ್ನಾದಿಂದ ಬುಸ್ತಾಲ್ಗೆ ರೈಲ್ವೆ ಪಳಿಗಳ ಮೇಲೆ ನಡೆದು ಹೋಗುತ್ತಿದ್ದ ವಲಸೆ ಕಾರ್ಮಿಕರು ತಡರಾತ್ರಿ ಮಾರ್ಗ ಮಧ್ಯೆ ರೈಲ್ವೆ ಹಳಗಳ ಮೇಲೆ ಮಲಗಿದ್ದಾಗ ಅವರ ಮೇಲೆ ಜಲ್ನಾದಿಂದ ಬರುತ್ತಿದ್ದ ಸರಕು ಸಾಗಾಣಿಕೆ ರೈಲು ಪರಿದು ಈ ಘಟನೆ ನಡೆದಿದೆ ಎಂದು ಮೊಲೀಸರು ತಿಳಿಸಿದ್ದಾರೆ ಈ ಗುಂಪಿನಲ್ಲಿದ್ದ ಮೂವರು ರೈಲ್ವೆ ಪಳಿಗಳಿಂತ ಸ್ವಲ್ಪ ದೂರದಲ್ಲಿ ಮಲಗಿದ್ದ ಪರಿಣಾಮ ಅಪಾಯದಿಂದ ಪರಾಗಿದ್ದಾರೆ ಘಟನ ಬಗ್ಗ ರೈಲ್ವೆ ಸಚಿವ ಪಿಯೂಷ್ ಗೊಯಲ್ ತನಿಖೆಗೆ ಆದೇತಿಸಿದ್ದಾರೆ

ಈ ಅಪಭಾತದಲ್ಲಿ ಉಂಟಾಗಿರುವ ಜೀವ ಪಾನಿಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖಿ ವ್ಯಕ್ತ ಪಡಿಸಿದ್ದಾರೆ

ಸಾಧ್ಯವಿರುವ ಎಲ್ಲಾ ನೆರವನ್ನು ಕೇಂದ್ರ ಸರ್ಕಾರ ಕಲ್ಪಿಸಲಿದೆ ಎಂದು ಪ್ರಧಾನಿ ಮೋದಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಆದರೆ ಲಾಕ್ಡೌನ್ ಕಾರಣದಿಂದಾಗಿ ಮುಂದೂಡಲಾಗಿತ್ತು

ಜೆಇಇ ಮುಖ್ಯ ಪರೀಕ್ಷೆ ದೇಶಾದ್ಯಂತ ಇರುವ ಎಂಜನಿಯರಿಂಗ್ ಕಾಲೇಜುಗಳ ಪ್ರವೇಶಕ್ಕಾಗಿ ನಡೆಸಲಾಗುತ್ತದೆ

ಲಾಕ್ಡೌನ್ ಕಾರಣದಿಂದಾಗಿ ಅಭ್ಯರ್ಥಿಗಳು ಬೇರೆ ಸ್ಥಳಗಳಿಗೆ ತೆರಳುವ ಕಾರಣ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಎನ್ಟಎ ತಿಳಿಸಿದೆ

ಪರೀಕ್ಷೆಯ ಹೊಸ ದಿನಾಂಕವನ್ನು ತಿಂಗಳ ಅಂತ್ಯದಲ್ಲಿ ಪ್ರಕಟಿಸುವುದಾಗಿ ತಿಳಿಸಿತ್ತು

ಈ ಸಂಪರ್ಕ ರಸ್ತ ಚೈನಾ ಗಡಿಯಲ್ಲಿರುವ ಕೈಲಾಸ ಮಾನಸ ಸರೋವರ ಯಾತ್ರೆಯ ಮಾರ್ಗವೆಂದೇ ಹೆಸರಾಗಿರುವ ದಾರ್ಜುಲಾದಿಂದ ಲಿಮಲೇಖ್ ಪಾಸ್ ನಡುವೆ ಸಂಪರ್ಕ ಕಲ್ಲಿಸಲಿವೆ ಸಂಪರ್ಕ ರಸ್ತೆ ನಿರ್ಮಾಣದಲ್ಲಿ ಶ್ರಮಿಸಿದ ಗಡಿ ರಸ್ತೆ ಸಂಸ್ಥೆಯ ಎಂಜನಿಯರ್ಗಳು ಪಾಗೂ ಸಿಬ್ಬಂದಿಯ ಸಾಧನೆ ಪಾಗೂ ಸಮರ್ಪಣಾ ಮನೋಭಾವವನ್ನು ರಕ್ಷಣಾ ಸಚಿವರು ಕೊಂಡಾಡಿದರು ಇತ್ತೀಚಿನ ವರ್ಷಗಳಲ್ಲಿ ಗಡಿ ರಸ್ತೆ ಸಂಸ್ಥೆ ಗಡಿ ಪ್ರದೇಶಗಳ ಸಂಪರ್ಕ ಕಲ್ಪಿಸುವಲ್ಲಿ ಮಪತ್ವದ ಪಾತ್ರ ನಿರ್ವಹಿಸುತ್ತಿದೆ ಎಂದು ಪ್ರಶಂಸಿಸಿದರು

ಇದೊಂದು ಅತ್ಕಂತ ಸಣ್ಣ ಪ್ರಮಾಣದ ತಾಂತ್ರಿಕ ಸೋರಿಕೆಯಾಗಿದ್ದು ಕಂಟೈನರ್ನಲ್ಲಿ ನಿಯಂತ್ರಣ ತರಲು ಇದು ಅಗತ್ಯವಾಗಿತ್ತು ಎಂದು ಅಧಿಕೃತ ವಕ್ತಾರರು ಸ್ಪಷ್ಟಪಡಿಸಿದ್ದಾರೆ ಸೋರಿಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಲಾಗಿದೆ ಅದನ್ನು ತುಸ್ಥಗೊಳಿಸುವ ಪ್ರಕ್ರಿಯೆ ಈಗಾಗಲೇ ನಡೆದಿದೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎನ್ಡಿಆರ್ಎಫ್ ತಂಡಗಳು ಸ್ಥಳದಲ್ಲಿದ್ದು ಸ್ಥಳೀಯ ಆಡಳಿತಕ್ಕೆ ನೆರವಾಗುತ್ತಿವೆ ಎಂದು ಅಧಿಕೃತ ವಕ್ತಾರರು ಸ್ಪಷ್ಟವಡಿಸಿದ್ದಾರೆ ಕೊರೋನಾ ಲಾಕ್ ಡೌನ್ ವೇಳೆ ಶೀವ್ರ ಸಾಗಾಣಿಕೆ ಸಮಸ್ಥೆಗಳ ಮಧ್ಯೆಯೂ ಪ್ರಸ್ತುತ ಚಾಲ್ತಿಯಲ್ಲಿರುವ ಒಂಗಾರು ಪಂಗಾಮಿನಲ್ಲಿ ಗೋಧಿ ಮತ್ತು ಅಕ್ಕಿಯ ಸಂಗ್ರಹವು ದೇಶಾದ್ಯಂತ ಹೆಚ್ಚದೆ

ಮುಕ್ತಾಯ